ವಿಧೇಯಕದ ಮೇಲೆ ನಡೆದ ಚರ್ಚೆಯಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಕೇಂದ್ರ ಗೃಹಸಚಿವ ಅಮಿತ್ ಷಾ ವಿಧೇಯಕ ದುರುಪಯೋಗಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಲೋಕಸಭೆಗೆ ಭರವಸೆ ನೀಡಿದರು ವಿಧೇಯಕವನ್ನು ಭಯೋತ್ಪಾದನೆ ನಿರ್ಮೂಲನೆಗೊಳಿಸುವ ಉದ್ಗೇಶದಿಂದ ರೂಪಿಸಲಾಗಿದೆ ಭಯೋತ್ಪಾದಕ ಪ್ರಕರಣಗಳ ತನಿಖೆಯ ವೇಳೆ ರಾಷ್ಟೀಯ ತನಿಖಾ ಸಂಸ್ಹೆ ಆರೋಪಿ ವ್ಯಕ್ತಿಗಳ ಧರ್ಮವನ್ನು ಎಂದೂ ಪರಿಗಣಿಸಿಲ್ಲ ಪರಿಗಣಿಸುವುದೂ ಇಲ್ಲ ಎಂದು ಸ್ವಷ್ಪಪಡಿಸಿದರು ವಿಚಾರಣೆಗಳನ್ನು ತ್ವರಿತಗತಿಯಲ್ಲಿ ನಡೆಸಲು ಸಾಧ್ಯವಾಗುವಂತೆ ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಖಾತರಿಪಡಿಸಲು ಸಾಧ್ಯವಾಗುವಂತೆ ತನಿಖಾ ಸಂಸ್ವೆ ಸಬಲೀಕರಣಗೊಳಿಸಲು ವಿಧೇಯಕವನ್ನು ತರಲಾಗಿದೆ ಎಂದರು ಭಯೋತ್ವಾದನಾ ನಿಗ್ರಹ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಂಡಂತೆ ಈ ಕಾಯ್ದೆಯು ದುರ್ಬಳಕೆಯಾಗುವ ಸಾಧ್ಯತೆ ಕುರಿತ ಆರೋಪಗಳಿಗೆ ಉತ್ತರಿಸಿದ ಗೃಹ ಸಚಿವರು ಮತ ಬ್ಯಾಂಕ್ ರಕ್ಷಿಸಿಕೊಳ್ಳಲು ಹೋಟಾ ಕಾಯ್ದೆಯನ್ನು ರಾಜಕೀಯ ನಿರ್ಧಾರವಾಗಿ ರದ್ದುಪಡಿಸಲಾಗಿತ್ತು ಎಂದರು ದೇಶದಲ್ಲಿ ಭಯೋತ್ಪಾದಕ ಕೃತ್ವಗಳನ್ನು ಹತೋಟಗೆ ತರಲು ಮೋಟಾ ಪರಿಣಾಮಕಾರಿ ಕಾಯ್ದೆಯಾಗಿತ್ತು ಎಂದು ಗ್ಬಹ ಸಚಿವರು ಪುನರುಚ್ಚರಿಸಿದರು ಇದಕ್ಕೂ ಮುನ್ನ ವಿಧೇಯಕವನ್ನು ಲೋಕಸಭೆಯಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿತನ್ ರೆಡ್ಡಿ ಮಂಡಿಸಿದರು ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ನ ಮನೀಶ್ ತಿವಾರಿ ರಾಷ್ಟೀಯ ತನಿಖಾ ಸಂಸ್ಥೆಗೆ ಹೆಚ್ಚುವರಿ ಅಧಿಕಾರಗಳನ್ನು ನೀಡುವುದರಿಂದ ಅವುಗಳು ದುರುಪಯೋಗಗೊಂಡು ದೇಶ ಪೊಲೀಸ್ ರಾಜ್ಯವಾಗಿ ರಾಜಕೀಯ ವಿರೋಧಿಗಳ ವಿರುದ್ಧ ದ್ವೇಷದ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದರು

ಸದನ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಗಿದೆ ಸಭೆಯ ಬಳಿಕ ಸದನ ಸಮಾವೇಶಗೊಂಡಾಗ ಕಲಾಪ ಸಲಹಾ ಸಮಿತಿಯ ನಿರ್ಧಾರವನ್ನು ಸಭಾಧ್ವಕ್ಷ ರಮೇಶ್ ಕುಮಾರ್ ಪ್ರಕಟಿಸಿದರು

ಇದಕ್ಕೆ ಪ್ರತಿಪಕ್ಷದವರು ಒಪ್ಪಿಗೆ ಸೂಚಿಸಿದ್ದಾರೆ ಸಭಾನಾಯಕರು ಅಂದು ವಿಶ್ವಾಸ ಮತ ನಿರ್ಣಯ ಮಂಡಿಸಲಿದ್ದಾರೆ ಪ್ರತಿಪಕ್ಷನಾಯಕ ಯಡಿಯೂರಪ್ಪ ಅವರ ಮನವಿ ಮೇರೆಗೆ ಗುರುವಾರದವರೆಗೂ ಯಾವುದೇ ರೀತಿಯ ಸದನ ಕಲಾಪಗಳನ್ನು ನಡೆಸದಿರಲು ನಿರ್ಧರಿಸಲಾಗಿದೆ ಎಂದು ಸದನದ ಗಮನಕ್ಕೆ ತಂದು ಗುರುವಾರದವರೆಗೂ ಮುಂದೂಡಿದರು

ಕೇಂದ್ರ ಸಂಸ್ಕತಿ ಹಾಗೂ ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರ ಪ್ರಶ್ನೆಗೆ ನೀಡಿರುವ ಲಿಖಿತ ಉತ್ತರದಲ್ಲಿ ದೆಹಲಿಯ ತೀನ್ ಮೂರ್ತಿ ಸಂಕೀರ್ಣದಲ್ಲಿ ದೇಶದ ಪ್ರಧಾನಮಂತ್ರಿಗಳ ನೂತನ ವಸ್ತು ಸಂಗ್ರಹಾಲಯ ಸ್ಥಾಪಿಸುವ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ ಮುಂದಿನ ವರ್ಷದ ಅಕ್ಲೋಬರ್ ವೇಳೆಗೆ ಈ ಮ್ಲೂಸಿಯಂ ಆರಂಭಗೊಳ್ದುವ ಸಾಧ್ಯತೆ ಇದೆ ದೇಶದ ಮಾಜಿ ಪ್ರಧಾನಮಂತ್ರಿಗಳ ವ್ಯಕ್ತಿತ್ವ ಅವರ ಜೀವನ ಹಾಗೂ ಕಚೇರಿ ಕುರಿತ ಕುತೂಹಲವನ್ನು ತಣಿಸಲು ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ಮಾಹಿತಿ ನೀಡುವುದು ಈ ಮ್ಲೂಸಿಯಂನ ಪ್ರಮುಖ ಉದ್ದೇಶವಾಗಿದೆ ಎಂದು ಸಚಿವರು ಉತ್ತರದಲ್ಲಿ ತಿಳಿಸಿದ್ದಾರೆ

ಗಾಯಗೊಂಡವರ ಸಂಖ್ಲೆಯು ಹೆಚ್ಚಾಗುವ ಸಾಧ್ಯತೆಯಿದೆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವವರನ್ನು ಪಾರು ಮಾಡಲು ಬಿರುಸಿನ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ

ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ಪರಿಶೀಲನೆ ನಡೆಸಿದರು ಗಾಯಗೊಂಡವರ ಆರೋಗ್ಲವನ್ನು ವಿಚಾರಿಸಿದರು ನಂತರ ಸುಧ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಕರಣದ ಬಗ್ಗೆ ಮ್ಲಾಜಿಸ್ಲೇಟ್ ತನಿಖೆಗೆ ಈಗಾಗಲೇ ಆದೇಶಿಸಲಾಗಿದೆ ತನಿಖಾ ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ದ ಕಾನೂನು ರೀತ್ಯಾ ಶಿಕ್ಷಿಸಲಾಗುವುದು ಎಂದರು ನಾಲ್ನ ಅಂತಸ್ತಿನ ಈ ಕಟ್ಟಡದಲ್ಲಿ ಒಂದು ಹೋಟೆಲ್ ಸೇರಿದೆ

ನವ್ಜೋತ್ ಸಿಂಗ್ ಸಿಧು ತಮ್ನ ಸಚಿವ ಸ್ವಾನಕ್ಕೆ ಸಲ್ಲಿಸಿರುವ ರಾಜೀನಾಮೆ ಪತ್ರವನ್ನು ಪಂಜಾಬ್ ಮುಖ್ಚಮಂತ್ರಿ ಕ್ಕಾಪ್ಟನ್ ಅಮರಿಂದರ್ ಸಿಂಗ್ ಅವರ ಅಧಿಕೃತ ನಿವಾಸಕ್ಕೆ ಸಲ್ಲಿಸಿದ್ದಾರೆ ಈ ಕುರಿತು ಮುಖ್ಯಮಂತ್ರಿಗೆ ಬರೆದಿರುವ ರಾಜೀನಾಮೆಯ ಪತ್ರವನ್ನು ತಮ್ನ ಟ್ವಟರ್ನಲ್ಲಿ ಮೋಸ್ಟ್ ಮಾಡಿದ್ದಾರೆ ದೆಹಲಿಯಲ್ಲಿರುವ ಪಂಜಾಬ್ ಮುಖ್ಯಮಂತ್ರಿ ಸಿಧು ರಾಜೀನಾಮೆ ನೀಡಿರುವುದನ್ನು ದೃಢಪಡಿಸಿದ್ದಾರೆ ಸಿಧು ಅವರಿಗೆ ರಾಜೀನಾಮೆ ಪತ್ರವನ್ನು ಚಂಡೀಗಢದಲ್ಲಿರುವ ತಮ್ಮ ಅಧಿಕೃತ ನಿವಾಸಕ್ಕೆ ತಲುಪಿಸುವಂತೆ ತಾವು ಸೂಚನೆ ನೀಡಿದ್ದಾಗಿ ಅಮರಿಂದರ್ ಸಿಂಗ್ ತಿಳಿಸಿದ್ದಾರೆ ನವ್ಜೋತ್ ಸಿಂಗ್ ಸಿಧು ಅವರೊಂದಿಗೆ ತಮಗೆ ಯಾವುದೇ ಭಿನ್ನಮತ ಇಲ್ಲ

ಈವರೆಗೆ ಹಿಮಚಲ ಪ್ರದೇಶದ ರಾಜ್ಯಪಾಲರಾಗಿದ್ದ ಆಚಾರ್ಯ ದೇವವ್ರತ್ ಅವರನ್ನು ವರ್ಗಾಯಿಸಿ ಗುಜರಾತ್ ರಾಜ್ಲಪಾಲರನ್ನಾಗಿ ನೇಮಿಸಲಾಗಿದೆ ಈ ನೇಮಕಾತಿಗಳು ಕ್ರಮವಾಗಿ ಅವರು ಅಧಿಕಾರ ವಹಿಸಿಕೊಂಡಂದಿನಿಂದ ಜಾರಿಗೆ ಬರಲಿವೆ ಎಂದು ರಾಷ್ಟಪತಿ ಭವನದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ

ಬಾರ್ಪೇಟಾ ಮೋರಿಗಾಂವ್ ಹಾಗೂ ದುಬ್ರಿ ಜಿಲ್ಲೆಗಳು ಶ್ರವಾಹ ಪರಿಸ್ವಿತಿಗೆ ತೀವ್ರವಾಗಿ ನಲುಗಿವೆ ಸ್ವಳಾಂತರಗೊಂಡ ಜನರಿಗಾಗಿ ವಿವಿಧ ಜಿಲ್ಲೆಗಳಲ್ಲಿ ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಲಾಗಿದೆ ಮಿಜೋರಾಂನಲ್ಲಿ ಅವ್ಲಾಹತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಾಜ್ಲದ ವಿವಿಧ ಭಾಗಗಳಲ್ಲಿ ನೆರೆ ಉಂಟಾಗಿದೆ

ಬಿಹಾರದಲ್ಲೂ ಉತ್ತರ ಮತ್ತು ದಕ್ಷಿಣ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ತಿತಿ ಗಂಭೀರವಾಗಿದೆ

ಸೀತಾಮಡಿ ಶಿಯೋಹರ್ ಮಧುಬನಿ ಅರಾರಿಯಾ ಮತ್ತು ಕಿಶನ್ಗಂಜ್ ಜಿಲ್ಲೆಗಳಲ್ಲಿ ತೀವ್ರ ಪ್ರವಾಹದಿಂದಾಗಿ ಹೆಚ್ಚು ತೊಂದರೆಯಾಗಿದೆ

ಅರಾರಿಯಾ ಕಿಶನ್ಗಂಜ್ ಪೂರ್ನಿಯಾ ಕಿತಿಹಾರ್ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿನ ಪ್ರವಾಹ ಪರಿಸ್ಥಿತಿಯನ್ನು ಪರಾಮರ್ಶಿಸಿದರು ಸಮೀಕ್ಷೆಯ ನಂತರ ಪೂರ್ನಿಯಾದ ಚುನಾಪುರ್ ವಿಮಾನ ನಿಲ್ಲಾಣದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಪ್ರವಾಹ ಸಂತ್ರಸ್ತ ಜನರಿಗೆ ಸಾಧ್ಯವಿರುವ ಎಲ್ಲಾ ನೆರವುಗಳನ್ನು ಒದಗಿಸುವಂತೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಶ್ರವಾಹ ಪರಿಸ್ಥಿತಿ ಎದುರಿಸುತ್ತಿರುವ ಅಸ್ಲಾಂ ರಾಜ್ಯಕ್ಕೆ ಎಲ್ಲಾ ನೆರವು ಹಾಗೂ ಸಹಕಾರ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ

ದುಷ್ಕರ್ಮಿಗಳು ಬಟ್ವಾರದ ಮುನಿಸಿಪಾಲಿಟಿ ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ

ತರಕಾರಿಗಳು ಇಂಧನ ಹಾಗೂ ವಿದ್ಯುತ್ ಉತ್ಪನ್ನಗಳ ಬೆಲೆ ಇಳಿಕೆಯ ಪರಿಣಾಮ ಹಣದುಬ್ಬರ ಕುಸಿತ ಕಂಡಿದೆ

ಕಳೆದ ರಾತ್ರಿ ಬಿದ್ದ ಭಾರೀ ಮಳೆಯಿಂದಾಗಿ ಕಣಿವೆಯಲ್ಲಿ ಪ್ರವಾಹ ಪರಿಸ್ಥಿತಿ ಸ್ಪಷ್ಟಿಯಾಗಿದೆ ಎಂದು ಹೇಳಿದ್ದಾರೆ